ಕಾರ್ಯತಂತ್ರ ಪಾಲುದಾರಿಕೆ ಬಲವರ್ಧಿಸುವ ಸಂಬಂಧ ಉಪರಾಷ್ಷಪತಿ ಎಂ

ಕೇಂದ್ರ ಸಚಿವರಾದ ರಾಧಾ ಮೋಹನ್ ಸಿಂಗ್ ಹರ್ಷ್ ವರ್ಧನ್ ಮೇನಕಾ ಗಾಂಧಿ ನರೇಂದ್ರ ಸಿಂಗ್ ತೋಮರ್ ಕ್ರಿಶನ್ ಪಾಲ್ ಗುರ್ಜರ್ ಮತ್ತು ರಾವ್ ಇಂದರ್ ಜಿತ್ ಸಿಂಗ್ ಸೇರಿದಂತೆ ಪ್ರಮುಖ ಅಭ್ಲರ್ಥಿಗಳು ಕಣದಲ್ಲಿದ್ದಾರೆ ಇವರಲ್ಲದೆ ರಾಜಕೀಯ ಮುಖಂಡರಾಗಿ ಬದಲಾಗಿರುವ ಕ್ರಿಕೆಟಿಗ ಗೌತಮ್ ಗಂಭೀರ್ ದೆಹಲಿ ಬಿಜೆಪಿ ಅಧ್ಯಕ್ಷ ಮನೋಜ್ ತಿವಾರಿ ಸಾಧ್ವಿ ಪ್ರಗ್ಯಾ ಸಿಂಗ್ ಠಾಕೂರ್ ಕಾಂಗ್ರೆಸ್ ಮುಖಂಡರಾದ ಶೀಲಾ ದಿಕ್ಷಿತ್ ಜ್ಞೋತಿರಾಧಿತ್ಯ ಸಿಂದ್ಲಾ ದಿಗ್ನಿಜಯ್ ಸಿಂಗ್ ಮತ್ತು ಭೂಪಿಂದರ್ ಸಿಂಗ್ ಹೂಡಾ ಬಾಕ್ವರ್ ವಿಜೇಂದರ್ ಸಿಂಗ್ ಹಾಗೂ ಸಮಾಜವಾದಿ ಪಕ್ಷದ ಅಧ್ಯಕ್ಷ ಅಖಿಲೇಶ್ ಯಾದವ್ ಅವರ ಭವಿಷ್ಣ ಈ ಹಂತದಲ್ಲಿ ನಿರ್ಧಾರವಾಗಲಿದೆ ಸುಗಮ ಮತದಾನಕ್ಕಾಗಿ ಎಲ್ಲ ರೀತಿಯ ವ್ಲವಸ್ಥೆ ಕೈಗೊಳ್ಳಲಾಗಿದೆ

ಜಾರ್ಖಂಡ್ನ ಒಂದು ಹಾಗೂ ಚಂಡೀಗಢದ ಏಕೈಕ ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ಜರುಗಲಿದೆ ವಿವಿಧ ಪಕ್ಷಗಳ ತಾರಾ ಪ್ರಚಾರಕರು ಮತದಾರರನ್ನು ಸೆಳೆಯಲು ದೇಶಾದ್ಲಂತ ವಿವಿಧ ಭಾಗಗಳಲ್ಲಿ ಚುನಾವಣಾ ರ್ಚಾಲಿಗಳನ್ನು ಹಮ್ಮಿಕೊಂಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉತ್ತರ ಪ್ರದೇಶದ ಕುಷಿನಗರ್ ಮತ್ತು ಡಿಯೋರಿಯಾ ಹಾಗೂ ಮಧ್ಯಪ್ರದೇಶಧ ಖಂಡ್ವಾ ಮತ್ತು ಇಂದೋರ್ನಲ್ಲಿ ಇಂದು ಚುನಾವಣಾ ರ್್ಯಾಲಿಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಬಿಎಸ್ಪಿ ಮುಖ್ಚಿಹ್ನೆ ಮಾಯಾವತಿ ಪಂಜಾಬ್ನ ಶಹೀದ್ ಭಗತ್ ಸಿಂಗ್ ನಗರ್ ಜಿಲ್ಲೆಯಲ್ಲಿಂದು ಚುನಾವಣಾ ಪ್ರಚಾರ ನಡೆಸಲಿದ್ದಾರೆ ಉತ್ತರಪ್ರದೇಶದಲ್ಲಿ ವಿವಿಧ ವಿಷಯಗಳಿಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಸಮಾಜವಾದಿ ಪಕ್ಷ ಹಾಗೂ ಬಹುಜನ ಸಮಾಜವಾದಿ ಪಕ್ಷವನ್ನು ಬಿಜೆಪಿ ಹಿರಿಯ ನಾಯಕ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಟೀಕಿಸಿದ್ದಾರೆ ಗಾಜಿಪುರದಲ್ಲಿ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಮಾತನಾಡುತ್ತಾ ಬಿಜೆಪಿ ಪಕ್ಷದ ಆಡಳಿತದಿಂದಾಗಿ ಗಾಜಿಪುರವು ಅಭಿವೃದ್ಧಿಯತ್ತ ಸಾಗುತ್ತಿರುವುದಕ್ಕೆ ಸಾಕ್ಷಿಯಾಗಿದೆ ಹಿಂದಿನ ಮೂರು ಖೀಳಿಗೆಗಳ ದುರಾಡಳಿತದಿಂದಾಗಿ ಗಾಜಿಪುರವು ಯಾವುದೇ ಅಭಿವೃದ್ಧಿ ಕಾಣದೆ ಬಡತನದಲ್ಲಿಯೇ ಉಳಿದಿತ್ತು ಎಂದು ಹೇಳಿದ್ದಾರೆ ಏತನ್ದದ್ದೆ ಸೋನ್ಭಂದ್ರ ಜಿಲ್ಲೆಯಲ್ಲಿ ನಿನ್ನೆ ಸಾರ್ವಜನಿಕ ರ್ಕಾಲಿ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಬಿಜೆಪಿ ನೇತೃತ್ವದ ಸರ್ಕಾರ ಮರಳ ಅಧಿಕಾರಕ್ಕೆ ಬಂದರೆ ನೀರಾವರಿಗೆ ಸಂಬಂಧಿಸಿದ ವಿವಾದಗಳನ್ನು ಬಗೆಹರಿಸಲು ಪ್ರತ್ಯೇಕ ಸಚಿವಾಲಯ ರಚಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ ಶ್ರಸ್ತುತ ನಡೆಯುತ್ತಿರುವ ಚುನಾವಣೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಮತ್ತು ಆರ್ ಎಸ್ ಎಸ್ ನಡುವಿನ ಸಿದ್ದಾಂತಗಳ ನಡುವಿನ ಹೋರಾಟವಾಗಿದೆ ಎಂದು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಹೇಳಿದ್ದಾರೆ ಮಧ್ಯಪ್ರದೇಶದ ಖಾರ್ಗಾನ್ನಲ್ಲಿ ನಿನ್ನೆ ಚುನಾವಣಾ ರ್ಡಾಲಿಯನ್ನುದ್ದೇಶಿಸಿ ಮಾತನಾಡುತ್ತಾ ಅವರು ಬಿಜೆಪಿ ಆರ್ ಎಸ್ ಎಸ್ ಮತ್ತು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಕುರಿತ ಟೀಕಾ ಪ್ರಹಾರ ನಡೆಸಿದರು ಹೆಡ್ ಜಮ್ಮ ಮತ್ತು ಕಾಶ್ಮೀರದ ಶೋಫಿಯಾನ್ ಜಿಲ್ಲೆಯ ಹೆಂಡ್ ಸಿತಾಪೋರ್ ಪ್ರದೇಶದಲ್ಲಿ ಇಂದು ಮುಂಜಾನೆ ಭದ್ರತಾ ಸಿಬ್ಬಂದಿ ಮತ್ತು ಭಯೋತ್ಪಾದಕರ ನಡುವೆ ನಡೆದ ಗುಂಡಿನ ಕಾಳಗದಲ್ಲಿ ಇಬ್ಬರು ಉಗ್ರರು ಮೃತಪಟ್ಟದ್ದಾರೆ ಈ ಪ್ರದೇಶದಲ್ಲಿ ಉಗ್ರರು ನುಖಳಿದಿದ್ದಾರೆ ಎಂಬ ಗುಪ್ತಚರ ಮಾಹಿತಿ ಆಧಾರಿಸಿ ಭದ್ರತಾ ಸಿಬ್ಬಂದಿ ಕಾರ್ಯಾಚರಣೆ ಕೈಗೊಂಡ ವೇಳೆ ಗುಂಡಿನ ಚಕಮಕಿ ನಡೆದಿದೆ ಮತ್ತಿಬ್ಬರು ಭಯೋತ್ವಾದಕರು ಈ ಗುಂಡಿನ ಕಾಳಗದಲ್ಲಿ ಸಿಕ್ಕಿ ಬೀಳುವ ಸಾಧ್ಯತೆ ಇದೆ ಈ ವರದಿ ಬಂದಾಗ ಭದ್ರತಾ ಸಿಬ್ಬಂದಿ ಮತ್ತು ಉಗ್ರರ ನಡುವಿನ ಕಾಳಗ ಮುಂದುವರಿದಿದೆ ಎಂದು ಭದ್ರತಾ ಮೂಲಗಳು ತಿಳಿಸಿವೆ ಹೆಡ್ ನಾಲ್ಕು ದಿನಗಳ ವಿಯೆಟ್ನಾಂ ಪ್ರವಾಸದಲ್ಲಿರುವ ಉಪರಾಷ್ಟಪತಿ ಎಂ

ಉಭಯ ಮುಖಂಡರು ಪಲವು ವಿಷಯ ಕುರಿತು ಚರ್ಚಿಸುವ ಜತೆಗೆ ಉಭಯ ದೇಶಗಳ ನಡುವಿನ ಶಾಂತಿ ಮತ್ತು ಭದ್ರತೆಯನ್ನು ಸ್ಥಾಪಿಸುವ ನಿಟ್ಟನಲ್ಲಿ ಸಮಗ್ರ ಕಾರ್ಯತಂತ್ರ ಪಾಲುದಾರಿಕೆಯನ್ನು ಬಲವರ್ಧಿಸುವ ಮಹತ್ವದ ಕುರಿತು ಮಾತುಕತೆ ನಡೆಸಿದ್ದಾರೆ

ಇಸ್ತೊ ಅಧ್ಯಕ್ಷ ಡಾ

ಸಿವನ್ ಬೆಂಗಳೂರಿನಲ್ಲಿಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ

ಜತೆಗೆ ರಾಕೆಟ್ ಉಡಾವಣಾ ಸ್ಥಳಕ್ಕೆ ಭೇಟಿ ನೀಡುವ ಅವಕಾಶವನ್ನು ಪಡೆಯಲಿದ್ದಾರೆ ಯುವ ಮನಸ್ಸುಗಳನ್ನು ಪರಿಸರ ವಿಜ್ವಾನ ನವೀಕರಿಸಬಹುದಾದ ಇಂಧನ ಖಗೋಳಶಾಸ್ತ ರಾಕೆಟ್ ಎಂಜಿನಿಯರಿಂಗ್ ಮತ್ತು ಬಾಹ್ಕಾಕಾಶ ಅನ್ವಯಿಕೆಗಳಗೆ ಸೆಳೆಯುವ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ

ಹಲವರು ಗಾಯಗೊಂಡಿದ್ದಾರೆ ಬಸ್ ಹೈದರಾಬಾದ್ ನಿಂದ ಬೆಂಗಳೂರಿಗೆ ಬರುತ್ತಿದ್ದ ವೇಳೆ ಕ್ರೂಸರ್ ಗೆ ಡಿಕ್ಕಿ ಹೊಡೆದಿದೆ ಮೃತರೆಲ್ಲರೂ ಆನಂತಪುರದಲ್ಲಿ ಮದುವೆ ಸಮಾರಂಭ ಮುಗಿಸಿ ತವರಿಗೆ ಹಿಂದಿರುಗುವ ಸಂದರ್ಭದಲ್ಲಿ ಈ ಅಪಘಾತ ನಡೆದಿದ್ದು

ಜಮಾತ್ ಉದ್ ದವಾ ಮತ್ತು ಅದರ ದತ್ತಿ ಶಾಖೆಯಾದ ಫಲಾಹ್ ಇ ಇನ್ಸ್ಥಾನಿಯೇಟ್ ಫೌಂಡೇಷನ್ನ್ನು ಉಗ್ರ ಸಂಘಟನೆಯಾಗಿ ಘೋಷಿಸಬೇಕೆಂದು ಜಾಗತಿಕ ಒತ್ತಡದ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ಫೆಬ್ರವರಿಯಲ್ಲಿ ಈ ಎರಡು ಉಗ್ರ ಸಂಘಟನೆಗಳನ್ನು ನಿಷೇಧಿಸಿತ್ತು

ಮಹೇಂದ್ರ ಸಿಂಗ್ ಧೋನಿ ನೇತೃತ್ವದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಮತ್ತು ರೋಹಿತ್ ಶರ್ಮಾ ಸಾರಥ್ಯದ ಮುಂಬಯಿ ಇಂಡಿಯನ್ಸ್ ತಂಡ ಹೈದರಾಬಾದ್ ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ ಫೈನಲ್ ಪಂದ್ಯದಲ್ಲಿ ಆಧಿಪತ್ಯ ಸಾಧಿಸಲು ಎದುರು ನೋಡುತ್ತಿವೆ

ಮೊದಲ ಕ್ವಾಲಿಫೈಯರ್ ನಲ್ಲಿ ಚೆನ್ನೈ ತಂಡವನ್ನು ಸೋಲಿಸಿದ ಮುಂಬಯಿ ಇಂಡಿಯನ್ಸ್ ನೇರವಾಗಿ ಫೈನಲ್ ತಲುಪಿದರೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಎರಡನೇ ಕ್ವಾಲಿಫೈಯರ್ ನಲ್ಲಿ ಆರು ವಿಕೆಟ್ ಗಳಿಂದ ಡೆಲ್ಲಿ ಕ್ಕಾಪಿಟಲ್ಲ್ ತಂಡವನ್ನು ಮಣಿಸಿ ಎರಡನೇ ಅವಕಾಶದಲ್ಲಿ ಪ್ರಶಸ್ತಿ ಸುತ್ತು ಪ್ರವೇಶಿಸಿದೆ